ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ಬಲವಾಗಿ ಖಂಡಿಸಿರುವ ಬ್ರಿಕ್ಸ್ ಭಯೋತ್ಪಾದನೆ ವಿರುದ್ದ ಸಮಗ್ರ

ಬಹುನಿರೀಕ್ಷಿತ ಮೋದಿ ಅವರ ಭಾಷಣದಲ್ಲಿ ಪಾಕಿಸ್ತಾನದ ಕಡೆಯಿಂದ ನಡೆಯುತ್ತಿರುವ ಭಯೋತ್ಪಾದನಾ ಚಟುವಟಕೆಗ ಮತ್ತು ಅವುಗಳನ್ನು ಹತ್ತಿಕ್ಲು ಜಾಗತಿಕ ಮಟ್ಟದಲ್ಲಿ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆ ಭಾರತದ ಆಶೋತ್ತರಗಳ ಬಗ್ಗೆ ಹೆಚ್ಚಿನ ಒತ್ತು ನೀಡುವ ಸಾಧ್ಯತೆಯಿದೆ ಎಂದು ತಜ್ಜರು ನಂಬಿದ್ದಾರೆ ವಿಶ್ವಸಂಸ್ಥೆಯಲ್ಲಿನ ಭಾರತದ ಬಾಯಂ ಪ್ರತಿನಿಧಿ ಸೈಯದ್ ಅಕ್ಷರುದ್ದೀನ್ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದ ಮೂಲಕ ಸಮಗ್ರ ಕ್ರಿಯೆ ಅಧರಿತ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ

ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು

ಚಾಬಾರು ಬಂದರಿನ ಕಾರ್ಯಾಚರಣೆಯನ್ನು ಮತ್ತು ಅದು ಆಫ್ಟಾನಿಸ್ತಾನಕ್ಕೆ ರಪದಾರಿ ಒದಗಿಸಿಕೊಡಲಿರುವ ಕುರಿತು ಉಭಯ ನಾಯಕರು ಚರ್ಚಿಸಿದರು ಕೊಳ್ಲಿ ಪ್ರಾಂತ್ಯದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆ ಕಾಯ್ದಕೊಳ್ಳುವುದು ಅತಿ ಮುಖ್ಯವಾಗಿದ್ದು ಅದಕ್ಕಾಗಿ ಭಾರತ ಪ್ರಜಾಪ್ರಭುತ್ವ ರೀತಿಯಲ್ಲಿ ಮಾತುಕತೆ ಮತ್ತು ವಿಶ್ವಾಸವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನರುಚ್ಧರಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ವೇಳೆ ನಿಕೋಸ್ ಅನಸ್ಟಾಸೈಡ್ಸ್ನ ಅಧ್ವಕ್ಷ ಸೈಪ್ರಸ್ ಮತ್ತು ಗ್ರೀಕ್ ಪ್ರಧಾನಮಂತ್ರಿ ಕೈರಿಯಾಕೋಸ್ ಮಿಟ್ಲೋಟಾಕಿಸ್ ಅವರನ್ನು ಭೇಟ ಮಾಡಿದ್ದರು ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದ ನೇಪಥ್ಯದಲ್ಲಿ ಕಳೆದ ರಾತ್ರಿ ನ್ಯೂಯಾರ್ಕ್ನಲ್ಲಿ ಬ್ರೆಜಿಲ್ ಜಪಾನ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಾತುಕತೆ ನಡೆಸಲಾಯಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಅವರು ಬ್ರೆಜಿಲ್ನ ವಿದೇಶಾಂಗ ಸಚಿವ ಇರ್ನೇಸ್ಟೋ ಅರೌಜೋ ಟುನೀಸ್ನ ಸೈರಾ ನಿಯೋನೆನಬೆಲ್ಲಾ ಉಗಾಂಡದ ಪ್ರಧಾನಿ ರೌಹಾಖಾನಾ ರುಗಂಡ ಮತ್ತು ಲಾತ್ವಿಯಾದ ವಿದೇಶಾಂಗ ಮಂತ್ರಿ ಎಡರ್ಗ್ಸ್ರಿನ್ ಕೆವಿಕ್ಸ್ ಅವರನ್ನು ಭೇಟ ಮಾಡಿದ ಛಾಯಾಚಿತ್ರಗಳನ್ನು ಟ್ವೀಟ್ ಮಾಡಿದ್ದಾರೆ ಅವರು ಭಾರತ ಮತ್ತು ಉಗಾಂಡದ ಸಂಬಂಧಗಳು ದಕ್ಷಿಣ ದಕ್ಷಿಣ ಸಂಬಂಧಗಳ ಭಾಗವಾಗಿದೆ ಎಂದು ಹೇಳಿದ್ದಾರೆ ಭಾರತ ಮತ್ತು ಜಪಾನ್ ವಿಶೇಷ ಸಂಬಂಧಗಳನ್ನು ಹೊಂದಿದ್ದು ಎರಡೂ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಮತ್ತೊಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಜೈಶಂಕರ್ ಅವರು ಸಿಂಗಮರದ ವಿದೇಶಾಂಗ ಸಚಿವ ವಿವಿಯನ್ ಬಾಲಕೃಷ್ಣನ್ ಕ್ರೋವೇಶಿಯಾದ ವಿದೇಶಾಂಗ ಮಂತ್ರಿ ಗೋಲ್ಡನ್ ಗ್ರಿಲಿಕ್ ರಾಡ್ಮನ್ ಐರೋಷ್ಠ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ಥ ಫೆಡೆರಿಕಾ ಮೊಗೆರಿನಿ ಮತ್ತು ಮಾಲ್ದವೀಸ್ನ ಅಬ್ದುಲ್ಲಾ ಶಾಹೀದ್ ಅವರೊಡನೆ ಸಮಾಲೋಚನೆ ನಡೆಸಿದರು

ರಷ್ಲಾದ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ನ್ಯೂಯಾರ್ಕ್ನಲ್ಲಿ ಬಿಡುಗಡೆ ಮಾಡಲಾದ ಹೇಳಕೆಯಲ್ಲಿ

ಪ್ರಸಕ್ತ ಹಣಕಾಸು ವರ್ಷದ ದ್ವಿತೀಯಾರ್ಧದಲ್ಲಿ ಅರ್ಥಿಕತೆ ಚೇತರಿಸಿಕೊಳ್ಳಲಿದೆ ಎಂಬ ಭರವಸೆ ವ್ಯಕ್ತಪಡಿಸಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕ್ಗಳು ಹೆಚ್ಚನ ಪ್ರಮಾಣದಲ್ಲಿ ಸಾಲ ಸೌಲಭ್ಞ ಒದಗಿಸಲಿದೆ ಎಂದಿದ್ದಾರೆ ಹಬ್ಲದ ಋತುವಿನಲ್ಲಿ ಬೇಡಿಕೆ ಹೆಚ್ಚಲಿದೆ ಮತ್ತು ಅದು ತ್ವರಿತಗತಿಯಲ್ಲಿ ಆರ್ಥಿಕತೆ ಚೇತರಿಕೆಗೆ ನೆರವಾಗಲಿದೆ ಎಂದರು ಖಾಸಗಿ ಬ್ಡಾಂಕ್ಗಳು ಮತ್ತು ಹಣಕಾಸು ಸಂಸ್ಟೆಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಾಸಗಿ ಬ್ಲಾಂಕ್ಗಳು ಮತ್ತು ಹಣಕಾಸು ಸಂಸ್ಟೆಗಳಲ್ಲಿ ನಗದು ಕೊರತೆಯಿಲ್ಲ ಬದಲಿಗೆ ಅವರಲ್ಲಿ ಹೆಚ್ಚಿನ ನಗದು ಲಭ್ಯವಿದೆ ಎಂದರು ಹೆಚ್ಚಿನ ಜನಸಂಖ್ಯೆಯಿರುವ ಗ್ರಾಮೀಣ ಪ್ರದೇತಗಳಲ್ಲಿನ ಹಣಕಾಸು ಸಂಸ್ಥೆಗಳಲ್ಲಿ ಸಾಲಕ್ಷೆ ಹೆಚ್ಚನ ದೇಡಿಕೆಯಿದೆ ಮತ್ತು ಸಾಲವನ್ನು ನೀಡಲಾಗುತ್ತಿದೆ ಎಂದರು ಸಣ್ಣ ಹಣಕಾಸು ಘಟಕಗಳು ಸಕಾರಾತ್ಮಕ ಪ್ರಗತಿ ಸಾಧಿಸುತ್ತಿರುವುದು ಉತ್ತೇಜನಕಾರಿಯಾಗಿದೆ ಪ್ರಸ್ತುತ ಬ್ಹಾಂಕ್ಗಳು ವಸತಿ ಯೋಜನೆಗೆ ನೀಡುತ್ತಿರುವ ಸಾಲಗಳಿಗೆ ಬೇಡಿಕೆ ಹೆಚ್ಲದೆ

ಆ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸಲಾಗುವುದು ಎಂದು ಹೇಳಿದೆ

ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಅಹಮದಾಬಾದ್ನ ಬಾಹ್ಹಾಕಾಶ ಕೇಂದ್ರದಲ್ಲಿ ನಿನ್ನೆ ಉದ್ರಾಟನೆ ಗೊಂಡ ಭಾರತದ ಸವಾಲುಗಳು ಹಾಗೂ ಅವಕಾಶಗಳನ್ನು ಪರಿವರ್ತಿಸುವ ವ್ವವಸ್ಥೆ ಕುರಿತ ಅಧಿವೇಶನದಲ್ಲಿ ಸಚಿವರು ಮಾತನಾಡಿದರು ಸಾಮಾನ್ಹ ಜನರಿಗೆ ಬಾಹ್ವಾಕಾಶ ತಂತ್ರಜ್ಞಾನ ಬಳಕೆ ಬಗ್ಗೆ ಒತ್ತಿ ಹೇಳದ ಡಾ ಜಿತೇಂದ್ರಸಿಂಗ್ ರಸ್ತೆ ಸಾರಿಗೆ ರೈಲ್ವೆ ಮಾನವ ರಹಿತ ರೈಲ್ವೆ ಕ್ರಾಸಿಂಗ್ ಹಾಗೂ ಮನ್ರೇಗಾ ಅಡಿ ಜಿಯೋ ಟ್ಲಾಗಿಂಗ್ ಕೆಲಸಗಳಲ್ಲಿ ಬಾಹ್ಕಾಕಾಶ ತಂತ್ರಜ್ಞಾನದ ಉಪಯೋಗ ಕುರಿತಂತೆ ಸಚಿವರು ಸಭೆಗೆ ಮನವರಿಕೆ ಮಾಡಿಕೊಟ್ಲರು

ಬೃಹತ್ ಯೋಜನೆಗಳಿಗೆ ನೋಂದಾಯಿಸಿಕೊಳ್ಳುವ ರೈತರ ಮಾಹಿತಿ ದತ್ತಾಂಶಗಳೊಂದಿಗೆ ತಾಳೆ ಹಾಕಲಾಗುತ್ತದೆ ಎಂದರು

ಪ್ರಸ್ತುತ ಐಬಿಎಮ್ನ ವ್ಯಾಟ್ಸನ್ ನಿರ್ಧಾರದ ಸಹಕಾರದೊಂದಿಗೆ ಪ್ರಾಯೋಗಿಕ ಯೋಜನೆಗೆ ಮುಂದಾಗಿದ್ದು ಗುಜರಾತ್ ಮಹಾರಾಷ್ವ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ನಾಲ್ಕು ಜಿಲ್ಲೆಗಳಲ್ಲಿ ಹವಾಮಾನ ಮುನ್ಲೂಚನೆ ಹಾಗೂ ಮಣ್ಣಿನ ಫಲವತ್ತತೆ ಕುರಿತಂತೆ ಗ್ರಾಮ ಮಟ್ಟದಲ್ಲಿ ನೀರು ಹಾಗೂ ಬೆಳೆ ನಿರ್ವಹಣೆ ಮಾಹಿತಿ ಪಡೆಯಲು ಅನುಕೂಲವಾಗುವುದು ಎಂದು ಸಂಜಯ್ ಅಗರ್ವಾಲ್ ತಿಳಿಸಿದರು ಜಮ್ಮ ಮತ್ತು ಕಾಶ್ಮೀರ ವಿಷಯದಲ್ಲಿ ಭಾರತದ ನಿರ್ಧಾರವನ್ನು ಎಲ್ಲಾ ರಾಷ್ಟಗಳು ಬೆಂಬಲಿಸುವಂತೆ ರಾಷ್ಟೀಯ ಸ್ವಯಂಸೇವಕ ಸಂಘ ಆರ್ಎಸ್ಎಸ್ನ ಅಖಿಲ ಭಾರತೀಯ ಪ್ರಚಾರ ಸಮಿತಿಯ ಮುಖಂಡ ಅರುಣ್ಕುಮಾರ್ ಒತ್ತಾಯಿಸಿದ್ದಾರೆ

ಇಂಚಿಯಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಓಪನ್ ವಿಕ್ವ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಪುರುಪರ ಸಿಂಗಲ್ಸ್ ಕ್ವಾರ್ಟರ್ಫೈನಲ್ಲ್ ನಲ್ಲಿಂದು ಪರುಪಳ್ಳ ಕಶ್ಯಪ್ ಡೆನ್ಕಾರ್ಕ್ನ ಜಾನ್ ಓ ಸೆಣಸಲಿದ್ದಾರೆ